ಮತ್ತು ಹೆದ್ದಾರಿಗಳ ಸಚಿವಾಲಯದ ಪ್ರಸ್ತಾವ

ದೆಹಲಿ ವಿಧಾನಸಭೆ ಚುನಾವಣೆಗೆ ಅಧಿಸೂಚನೆ ಪ್ರಕಟ

ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವೆ ಮುಂಬೈನಲ್ಲಿ ಇಂದು ಮೊದಲ ಏಕದಿನ ಹಿ

ದೆಹಲಿಯಲ್ಲಿ ನಿನ್ನೆ ರಸ್ತೆ ಸುರಕ್ಷತೆ ಕುರಿತ ಭಾಗಿದಾರರೊಂದಿಗಿನ ಸಭೆಯಲ್ಲಿ ಮಾತನಾಡಿದ ಸಚಿವರು ದೇಶದಲ್ಲಿ ರಸ್ತೆಗಳನ್ನು ಹೆಚ್ಚು ಸುರಕ್ಷಿತವಾಗಿಸಲು ಸರ್ಕಾರ ಬದ್ದವಾಗಿದೆ ಎಂದು ಹೇಳಿದರು ರಸ್ತೆ ಅಪಘಾತಗಳಿಂದ ಯುವ ಜನತೆ ಹೆಚ್ಚು ತೊಂದರೆಗೆ ಒಳಗಾಗುತ್ತಾರೆ ಎಂದು ಅವರು ಕಳವಳ ವ್ಯಕ್ತಪಡಿಸಿದರು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮಾತನಾಡಿ ಪ್ರತಿವರ್ಷ ಅಂದಾಜು ನಾಲ್ಕೂವರೆ ಲಕ್ಷ ರಸ್ತೆ ಅಪಘಾತಗಳಲ್ಲಿ ಒಂದೂವರೆ ಲಕ್ಷಕ್ಕೂ ಹೆಚ್ಚು ಮಂದಿ ಮೃತಪಡುತ್ತಾರೆ ದೇಶದಲ್ಲಿ ರಸ್ತೆ ಅಪಘಾತಗಳನ್ನು ತಗ್ಗಿಸಲು ಹೆಚ್ಚಿನ ಗಮನ ನೀಡಬೇಕಾಗಿದೆ ಎಂದರು ಜಾಗತಿಕ ರಾಜಕೀಯ ಮತ್ತು ಆರ್ಥಿಕ ವಿಚಾರಗಳ ಬಗ್ಗೆ ಸಂವಾದ ನಡೆಸುವ ಕೇಂದ ಸರ್ಕಾರದ ಮಹತ್ವಾಕಾಂಕ್ಷಿ ಜಾಗತಿಕ ಸಮ್ಮೇಳನ ಜಿಯೊ ಪೊಲಿಟಿಕ್ಸ್ ಮತ್ತು ಜಿಯೊ ಎಕನಾಮಿಕ್ಸ್ ರೈಸಿನಾ ಮಾತುಕತೆ ಇಂದು ಆರಂಭವಾಗಲಿದ್ದು ಪ್ರಧಾನಮಂತಿ ನರೇಂದ ಮೋದಿ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ

ರಷ್ಯಾ ಇರಾನ್ ಆಸ್ಟ್ರೇಲಿಯಾ ಮಾಲ್ಲೀವ್ಸ್ ದಕ್ಷಿಣ ಆಫ್ರಿಕಾ ಎಸ್ತೋನಿಯಾ ಚೆಕ್ ರಿಪಬ್ಲಿಕ್ ಡೆನ್ಮಾರ್ಕ್ ಹಂಗೇರಿ ಲಾತ್ರಿಯಾ ಉಜ್ಬೇಕಿಸ್ತಾನ್ ಹಾಗೂ ಐರೋಪ್ಯ ಒಕ್ಕೊಟ ರಾಷ್ಟ್ರಗಳ ವಿದೇಶಾಂಗ ಸಚಿವರುಗಳು ಈ ಸಮ್ಮೇಳನದಲ್ಲಿ ಭಾಗಿಯಾಗಲಿದ್ದಾರೆ ದೆಹಲಿ ವಿಧಾನಸಭಾ ಚುನಾವಣೆಗೆ ಇಂದು ಅಧಿಸೂಚನೆಯನ್ನು ಪ್ರಕಟಿಸಲಾಗಿದೆ ಇದರೊಂದಿಗೆ ನಾಮಪತ್ರ ಸಲ್ಲಿಕೆ ಆರಂಭವಾಗಿದೆ

ಬಿಹಾರದ ಮಾಜಿ ಶಾಸಕ ಬ್ರಿಜೇಶ್ ಠಾಕೂರ್ ಬಾಲಕಿಯರ ಈ ಆಶ್ರಯ ಕೇಂದ್ರವನ್ನು ನಡೆಸುತ್ತಿದ್ದರು ಹೆಚ್ಚುವರಿ ಸೆಷನ್ನ್ ನ್ಯಾಯಾಧೀಶ ಸೌರಬ್ ಕುಲಶ್ರೇಷ್ಣ ತೀರ್ಪನ್ನು ಮುಂದೂಡಿರುವುದಾಗಿ ಪ್ರಕಟಿಸಿದರು ಬ್ರಿಜೇಶ್ ಠಾಕೂರ್ ಅವರ ವಕೀಲರು ಈ ಪ್ರಕರಣದಲ್ಲಿ ಸಾಕ್ಷಿ ನೀಡಿರುವ ವ್ಯಕ್ತಿಗಳು ವಿಶ್ವಾಸಾರ್ಹರಲ್ಲ ಎಂದು ಮನವಿ ಅರ್ಜಿ ಸಲ್ಲಿಸಿರುವ ಹಿನ್ನೆಲೆಯಲ್ಲಿ ತೀರ್ಪನ್ನು ಮುಂದೂಡಲಾಗಿದೆ ಎಂದು ಅವರು ಹೇಳಿದರು ನ್ಯಾಯಾಧೀಶರು ಈ ಮೊದಲು ರಜೆಯ ಮೇಲಿದ್ದ ಕಾರಣ ಈ ಮೊದಲು ಪ್ರಕರಣದ ತೀರ್ಪು ಇಂದು ಪ್ರಕಟಗೊಳ್ಳಬೇಕಾಗಿತ್ತು ಭಾರತದ ಮುಕ್ತ ಮಾರಾಟ ನಿಯಂತ್ರಕ ಸ್ಪರ್ಧಾ ಆಯೋಗ ಸಿಸಿಐ ಫಿಪ್ಕಾರ್ಟ್ ಮತ್ತು ಅಮೇಝಾನ್ ಕಂಪನಿಗಳು ವಿಪರೀತ ರಿಯಾಯಿತಿಗಳನ್ನು ನೀಡುವುದು ಹಾಗೂ ತಮಗೆ ಬೇಕಾದ ಮಾರಾಟಗಾರರೊಂದಿಗೆ ಒಪ್ಪಂದ ಮಾಡಿಕೊಳ್ಳುವುದೂ ಸೇರಿದಂತೆ ಇನ್ನಿತರ ಅಕ್ರಮ ವ್ಯವಹಾರಗಳನ್ನು ನಡೆಸುತ್ತಿವೆ ಈ ಬಗ್ಗೆ ತನಿಖೆ ನಡೆಸಲಾಗುವುದು ಎಂದು ತಿಳಿಸಿದೆ ದೆಹಲಿ ವ್ಯಾಪಾರ ಮಹಾ ಸಂಘ ಸಲ್ಲಿಸಿದ್ದ ದೂರಿನ ಹಿನ್ನೆಲೆಯಲ್ಲಿ ಈ ಆದೇಶವನ್ನು ಹೊರಡಿಸಲಾಗಿದೆ ಸ್ಮಾರ್ಟ್ ಫೋನ್ಗಳು ಮತ್ತು ಅದಕ್ಕೆ ಸಂಬಂಧಪಟ್ನ ಇತರ ವಸ್ತುಗಳ ಬಹಳಷ್ಟು ವಹಿವಾಣುಗಳಿಗೆ ಸಂಬಂಧಿಸಿದಂತೆ ಈ ದೂರು ಸಲ್ಲಿಸಲಾಗಿದೆ ಮಾರಾಟಗಾರರ ದೂರಿನ ಅನ್ವಯ ಸ್ಪರ್ಧೆಯನ್ನು ಹತ್ತಿಕ್ಕುವ ಸಲುವಾಗಿ ಈ ರೀತಿ ಅತಿಯಾದ ರಿಯಾಯಿತಿ ಆದ್ಯತಾ ಪಟ್ಟಿ ರೀತಿಯ ವಿಶೇಷ ಕ್ರಮಗಳನ್ನು ಆಪಾದಿತರು ಕೈಗೊಂಡಿದ್ದಾರೆಯೇ ಎನ್ನುವ ಬಗ್ಗೆ ಪ್ರಮುಖವಾಗಿ ತನಿಖೆ ಕ್ಷೆಗೊಳ್ಳಬೇಕೆಂದು ಆದೇಶದಲ್ಲಿ ತಿಳಿಸಲಾಗಿದೆ

ಪೌರತ್ವ ತಿದ್ದುಪದಿ ಕಾಯ್ದೆಯ ವಿರುದ್ದ ಬಹುತೇಕ ಒಂದು ತಿಂಗಳಿಂದ ಪ್ರತಿಭಟನೆಗಳು ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ರಸ್ತೆ ಸಂಚಾರವನ್ನು ಬಂದ್ ಮಡಲಾಗಿದ್ದ ದೆಹಲಿಯ ಕಾಳಿಂದಿ ಕುಂಜ್ ಮತ್ತು ಶಹೀನ್ ಬಾಗ್ ಮಾರ್ಗವನ್ನು ಮತ್ತೆ ವಾಹನಗಳ ಸಂಚಾರಕ್ಕೆ ಮುಕ್ತಗೊಳಿಸಬೇಕೆಂದು ದೆಹಲಿ ಹೈಕೋರ್ಟ್ ಇಂದು ನಗರ ಪೊಲೀಸ್ ಇಲಾಖೆಗೆ ನಿರ್ದೇಶನ ನೀದಿತು ಮುಖ್ಯ ನ್ಯಾಯಾಧೀಶ ದಿ

ಪಟೀಲ್ ಮತ್ತು ನ್ಯಾಯಮೂರ್ತಿ ಸಿ ಹರಿಶಂಕರ್ ಅವರಿರುವ ನ್ಯಾಯಪೀಠ ಕಾನೂನು ಮತ್ತು ಸುವ್ಯವಸ್ಥೆಯ ಪಾಲನೆಗೆ ತೊಂದರೆಯಾಗದಿದ್ದಲ್ಲಿ ಈ ಮಾರ್ಗವನ್ನು ಸಂಚಾರಕ್ಕೆ ಮುಕ್ತಗೊಳಿಸುವ ಬಗ್ಗೆ ಪರಿಶೀಲಿಸಬೇಕೆಂದು ತಿಳಿಸಿತು

ಎತ್ತರದ ಪ್ರದೇಶಗಳಲ್ಲಿ ಹಿಮ ಸುರಿಯುತ್ತಿದೆ ಬಾಗೇಶ್ವರ್ ಪಿತೋರ್ ಫರ್ ಅಲ್ಟೋರಾ ಚಾಂಪಾವತ್ ರಾಜಧಾನಿ ಡೆಹರಾಡೂನ್ ನಲ್ಲಿ ಕಳೆದ ರಾತ್ರಿ ಮಳೆಯಾಗಿರುವ ವರದಿಗಳು ಬಂದಿವೆ ಜಿತೆಗೆ ಹಿಮ ಸುರಿಯುತ್ತಿರುವ ಹಿನ್ನೆಲೆಯಲ್ಲಿ ರಸ್ತೆ ಸಂಚಾರ ಸ್ಥಗಿತಗೊಂಡಿದೆ ಪ್ರತಿಕೂಲ ಹವಾಮಾನದಿಂದಾಗಿ ವಿದ್ಯುತ್ ಸಂಪರ್ಕದಲ್ಲಿ ವ್ಯತ್ಯಯವಾಗಿದೆ ಉತ್ತರಾಖಂಡದಲ್ಲಿ ಭಾಗಶಃ ಮೋಡ ಕವಿದ ವಾತಾವರಣ ಇರಲಿದೆ ಎಂದು ಹವಾಮಾನ ಇಲಾಖೆ ವರದಿ ಮಾಡಿದೆ

ಸೂರ್ಯ ಉತ್ತರ ದಿಕ್ಕಿಗೆ ತನ್ನ ಪಥವನ್ನು ಬದಲಿಸುವ ಮಕರ ಸಂಕ್ರಮಣ ಆಚರಣೆಗೆ ಎಲ್ಲೆದೆ ಸಿದ್ದತೆಗಳು ನಡೆಯುತ್ತಿವೆ ಹಿಂದೂ ಪಂಚಾಂಗದ ಪ್ರಕಾರ ಎಲ್ಲಾ ಗ್ರಹಗಳಿಗೂ ಸೂರ್ಯ ಅಧಿಪತಿಯಾಗಿದ್ದು ಸಮ್ಬದ್ದ ಬೆಳೆ ಉತ್ತಮ ಆರೋಗ್ಯ ಹಾಗೂ ನೆಮ್ಮದಿಯ ಜೀವನಕ್ಕಾಗಿ ಸೂರ್ಯನಿಗೆ ಹಾಗೂ ಪ್ರಕೃತಿಗೆ ಕೃತಜ್ಞತೆ ಸೂಚಕವಾಗಿ ಸಂಕ್ರಾಂತಿಯನ್ನು ಆಚರಿಸಲಾಗುತ್ತಿದೆ ಗುಜರಾತ್ನಲ್ಲಿ ಮಕರ ಸಂಕ್ರಾಂತಿಯನ್ನು ಉತ್ತರಾಯಣ ಎಂದು ಕರೆಯಲಾಗುವುದು ಅಂತಾರಾಷ್ಟೀಯ ಗಾಳಿಪಟ ಉತ್ಸವ ಇದರ ಪ್ರಮುಖ ಆಕರ್ಷಣೆಯಾಗಿರುತ್ತದೆ

ಬೋಗಿ ಸಂಕ್ರಾಂತಿ ಕನುಮಾ ಮತ್ತು ಮುಕ್ಕನುಮಾ ಎಂದು ಈ ಹಬ್ಬವನ್ನು ಅಲ್ಲಿ ಆಚರಿಸುತ್ತಾರೆ ತಮಿಳುನಾಡಿನಲ್ಲಿ ಇಂದು ಬೋಗಿ ಹಬ್ಬವನ್ನು ಆಚರಿಸಲಾಗುತ್ತಿದೆ ನಾಳೆ ಪವಿತ್ರ ಪೊಂಗಲ್ ಹಬ್ಬವನ್ನು ಸ್ವಾಗತಿಸುವುದಕ್ಕಾಗಿ ಮುನ್ನಾ ದಿನವಾದ ಇಂದು ಬಳಸಿದ ಹಳೆಯ ವಸ್ತುಗಳನ್ನು ವಿಲೇವಾರಿ ಮಾಡುವ ಅಥವಾ ಸುದುವ ಆಚರಣೆ ನಡೆಸಲಾಗುತ್ತದೆ ಬೋಗಿ ಹಬ್ಬದ ಆಚರಣೆಯೊಂದಿಗೆ ತಮಿಳುನಾಡಿನಲ್ಲಿ ಪೊಂಗಲ್ ಹಬ್ಬ ಆರಂಭವಾಗುತ್ತದೆ ದೆಹಲಿ ಮತ್ತು ಸುತ್ತಮುತ್ತ ದಟ್ಟ ಮಂಜು ಕವಿದಿರುವ ಹಿನ್ಸೆಲೆಯಲ್ಲಿ ಉತ್ತರ ರೈಲ್ಲೆ ವಲಯದ ಬಹುತೇಕ ರೈಲುಗಳ ವೇಳಾಪಟ್ಟಿ ವ್ಯತ್ಯಯವಾಗಿದೆ

ಪುರಿ ನವದೆಹಲಿ ಪುರುಷೋತ್ತಮ್ ಎಕ್ಸ್ಪ್ರೆಸ್ ಕತಿಹಾರಿ ಅಮ್ಬತ್ಸರ್ ಎಕ್ಸ್ಪ್ರೆಸ್ ಮಾಲ್ಡಾ ದೆಹಲಿ ಜಂಕ್ಷನ್ ಎಕ್ಸ್ಪ್ರೆಸ್ ಮತ್ತು ಚೆನ್ನೈ ನವದೆಹಲಿ ಜಿ ಟಿ ಎಕ್ಸ್ಪ್ರೆಸ್ ರೈಲುಗಳು ದೆಹಲಿ ತಲುಪುವುದು ತಡವಾಗಲಿದೆ ಎಂದು ಉತ್ತರ ರೈಲ್ವೆ ಪ್ರಕಟಿಸಿದೆ

ಬಾಂಗ್ಲಾದೇಶದ ಮಾಹಿತಿ ಸಚಿವ ಮಹಮ್ಮದ್ ಎಚ್ ಮಹಮೂದ್ ದೆಹಲಿಗೆ ಇಂದು ಆಗಮಿಸಿದರು ಬಾಂಗ್ಲಾದೇಶದ ಅಧಿಕೃತ ಪ್ರಸಾರ ಸಂಸ್ಥೆಯಾದ ಬಾಂಗ್ಲಾ ಬೇತಾರ್ ಹಾಗೂ ಆಲ್ ಇಂಡಿಯಾ ರೇಡಿಯೋ ಮಾಹಿತಿ ವಿನಿಮಯ ಸಹಯೋಗ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದೆ ಬಾಂಗ್ಲಾದೇಶದ ಹರಿಕಾರರಾದ ಮಿಜಿಬುರ್ ರೆಹಮಾನ್ ಕುರಿತ ಜೀವನ ಚರಿತ್ರೆ ಬಿಡುಗಡೆ ಬಗ್ಗೆಯೂ ಎರಡೂ ದೇಶಗಳು ಮಾತುಕತೆ ನಡೆಸುವ ಸಾಧ್ಯತೆಗಳಿವೆ ಶ್ರೀಲಂಕಾದಲ್ಲಿ ಮಾದ್ಯಮ ಸಂಸ್ಥೆಯೊಂದು ಮಾಜಿ ಸಚಿವರ ದೂರವಾಣಿ ಕರೆಯ ಧ್ಯನಿ ಮುದ್ರಣವನ್ನು ಪ್ರಸಾರ ಮಾಡಿರುವುದು ದೇಶದ ನೈತಿಕತೆ ಕುಸಿಯುತ್ತಿರುವುದನ್ನು ಸಾಬೀತು ಮಾಡಿದೆ ಎಂದು ಅಲ್ಲಿಯ ಸಂಸತ್ತಿನ ಸ್ವೀಕರ್ ಕಾರು ಜಯಸೂರಿಯ ಹೇಳಿದ್ದಾರೆ ದೇಶದ ಆರೋಗ್ಯಕರ ಅಭಿವ್ವದ್ಲಿ ಆಧುನಿಕ ತಂತ್ರಜ್ಞಾನ ಕೊಡುಗೆ ನೀಡುತ್ತದೆಯಾದರೂ ಶ್ರಿಲಂಕಾದಲ್ಲಿ ತಂತ್ರಜ್ಞಾನ ಸಮಾಜದ ಅಧೋಗತಿಗೆ ಕಾರಣವಾಗುತ್ತಿರುವುದು ವಿಶಾದನೀಯ ಎಂದು ಅವರು ಹೇಳಿದ್ಗಾರೆ ಮೊಬ್ವೆಲ್ ಫೋನುಗಳು ಹಾಗೂ ಆಧುನಿಕ ಸಂಪರ್ಕ ಸಾಧನಗಳು ಕೌಟುಂಬಿಕ ಸಂಬಂಧಗಳನ್ನೂ ಹಾಳುಮಾಡುತ್ತಿವೆ ಎಂದು ಅವರು ಹೇಳಿದರು ಭಾರತ ಮತ್ತು ಆಸ್ಟ್ರೇಲಿಯಾ ಕ್ರಿಕೆಟ್ ತಂಡಗಳ ನಡುವೆ ಮೂರು ಪಂದ್ಯಗಳ ಸರಣಿಯ ಮೊದಲ ಏಕದಿನ ಪಂದ್ಯ ಇಂದು ಮಧ್ಯಾಹ್ನ ಮುಂಬೈನ ವಾಂಖೇಡೆ ಕ್ರೀಡಾಂಗಣದಲ್ಲಿ ಆರಂಭವಾಗಲಿದೆ ಆಕಾಶವಾಣಿ ಈ ಮಧ್ಯಾಹ್ನ ಒಂದು ಗಂಟೆಯಿಂದ ಪಂದ್ಯದ ಕೊನೆಯವರೆಗೆ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವೀಕ್ಷಕ ವಿವರಣೆಯನ್ನು ಪ್ರಸಾರ ಮಾಡಲಿದೆ

ಆರಂಭಿಕ ಪಂದ್ಯಗಳಲ್ಲಿ ಐದನೇ ಶ್ರೇಯಾಂಕಿತೆ ಸಿಂಧು ಜಪಾನ್ನ ಅಯಾ ಓಹೊರಿ ಅವರನ್ನು ಎದುರಿಸಲಿದ್ದರೆ ಸೈನಾ ಮತ್ತೊಬ್ಬ ಜಪಾನ್ ಆಟಗಾರ್ತಿ ಸಯಾಕ ತಕಹಶಿ ಅವರನ್ನು ಮುಖಾಮುಖಿಯಾಗಲಿದ್ದಾರೆ ಇಬ್ಬರೂ ಭಾರತೀಯ ಆಟಗಾರ್ತಿಯರಿಗೆ ಅಂತಾರಾಷ್ಟೀಯ ಹಂತದಲ್ಲಿ ಐದನೇ ಬಾರಿ ಅಡ್ಡಕತ್ತಿಗಳಾಗಿರುವ ಮೊದಲನೇ ಸುತ್ತಿನ ಎದುರಾಳಿಗಳನ್ನು ಸೋಲಿಸುವ ನಿರೀಕ್ಷೆಯಿದೆ ಹೋಬರ್ಟ್ ಇಂಟರ್ ನ್ಯಾಷನಲ್ ಟೆನಿಸ್ ಟೂರ್ನಿಯ ಮಹಿಳೆಯರ ಡಬಲ್ಲ್ ನಲ್ಲಿ ಭಾರತದ ಸಾನಿಯಾ ಮಿರ್ಜಾ ಜೋಡಿ ಗೆಲುವು ಸಾಧಿಸಿದೆ